ಕೇಂದ್ರ ಸಚಿವರಾದ ನರೇಂದ್ರಸಿಂಗ್ ತೋಮರ್ ಹಾಗೂ ಪಿಯೂಷ್ ಗೋಯಲ್ ಸರ್ಕಾರದ ಪರವಾಗಿ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದಾರೆ ಸಭೆಯಲ್ಲಿ ಪಾಲ್ಗೊಳ್ಳುವ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ನರೇಂದ್ರಸಿಂಗ್ ತೋಮರ್ ರೈತರ ಸಮಸ್ಟೆಗಳ ಬಗ್ಗೆ ಸರ್ಕಾರ ನಿರಂತರವಾಗಿ ಮಾತುಕತೆ ನಡೆಸುತ್ತಿದ್ದು ಇಂದಿನ ಸಭೆಯ ನಂತರ ಸಕಾರಾತ್ಮಕ ಪ್ರತಿಫಲ ಹೊರಬರಬರಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು

ನಿನ್ನೆ ನಡೆದ ಮೂರನೇ ಸುತ್ತಿನ ಮಾತುಕತೆ ಅರ್ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಇಂದು ಸಹ ಚರ್ಚೆ ಮುಂದುವರೆದಿದೆ ರೈತರ ಕಲ್ಹಾಣಕ್ಕೆ ಸರ್ಕಾರ ಸಂಪೂರ್ಣ ಬದ್ಧವಾಗಿದೆ ಮತ್ತು ಕೃಷಿ ಕ್ಷೇತ್ರದ ಅಭಿವೃದ್ಧಿ ಮೋದಿ ಸರ್ಕಾರದ ಮೊದಲ ಆದ್ದತೆಯಾಗಿದೆ ಎಂದು ನರೇಂದ್ರಸಿಂಗ್ ತೋಮರ್ ಒತ್ತಿ ಹೇಳಿದ್ದಾರೆ ರೈತರ ಹಿತರಕ್ಷಣೆ ದೃಷ್ಷಿಯಿಂದ ಕೃಷಿ ಸುಧಾರಣಾ ಕಾಯ್ದೆಗಳನ್ನು ಜಾರಿಗೆ ತರಲಾಗಿದೆ ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಈ ಕಾಯ್ದೆಗಳನ್ನು ಮೋದಿ ಸರ್ಕಾರ ಜಾರಿಗೆ ತಂದಿದ್ದು ರೈತರು ಪ್ರತಿಭಟನೆಗೆ ಅಂಟಿಕೊಳ್ಳಬಾರದು ಎಂದು ಅವರು ಮನವಿ ಮಾಡಿದ್ದಾರೆ

ನಾಳೆ ಮುಂಜಾನೆ ವೇಳೆಗೆ ಚಂಡಮಾರುತದ ತೀವ್ರತೆ ಕಡಿಮೆಯಾಗುವ ಸಾಧ್ಯತೆ ಇದೆ ಎಂದು ಇಲಾಖೆ ತನ್ನ ಇತ್ತೀಚಿನ ಮಾಹಿತಿಯಲ್ಲಿ ತಿಳಿಸಿದೆ ಇದಕ್ಕೂ ಮುನ್ನ ಚಂಡಮಾರುತ ನಿನ್ನೆ ರಾತ್ರಿ ಶ್ರೀಲಂಕಾದ ಟ್ರಂಕಾಮಲೆ ಸಮೀಪ ಮೊದಲ ಬಾರಿಗೆ ಅಪ್ಪಳಿಸಿತ್ತು

ಪ್ರಸ್ತುತ ರಾಮೇಶ್ವರಂ ಸಮೀಪದ ಪಂಬನ್ ಸಹಿಹದಲ್ಲೇ ಕೇಂದ್ರೀಕೃತವಾಗಿದೆ ಇದರ ಪರಿಣಾಮವಾಗಿ ತಮಿಳುನಾಡಿನ ದಕ್ಷಿಣ ಜಿಲ್ಲೆಗಳ ಹಲವೆಡೆ ಭಾರಿ ಮಳೆಯಾಗುತ್ತಿದೆ

ದೇಶದ ಮೊದಲ ರಾಷ್ಟಪತಿ ಭಾರತರತ್ನ ಡಾ ರಾಜೇಂದ್ರ ಪ್ರಸಾದ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗೌರವ ನಮನ ಸಲ್ಲಿಸಿದ್ದಾರೆ ಟ್ನೀಟ್ ಸಂದೇಶದಲ್ಲಿ ವೆಂಕಯ್ದನಾಯ್ದು

ರಾಜೇಂದ್ರ ಪ್ರಸಾದ್ ನಿಸ್ವಾರ್ಥ ಹಾಗೂ ದೂರದರ್ಶಿತ್ವವುಳ್ಳ ಮಹಾನ್ ನಾಯಕರಾಗಿದ್ದರು ದೇಶದ ಪ್ರಜಾಪ್ರಭುತ್ವ ವ್ಯವಸೈಗೆ ರೂಪ ಕೊಡುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದರು ಎಂದು ಸ್ಕರಿಸಿದ್ದಾರೆ ಮಾಜಿ ರಾಷ್ಟಪತಿ ಅವರ ಸರಳ ಸಜ್ಜನಿಕೆ ಮತ್ತು ಇತರರ ಬಗ್ಗೆ ಅವರು ತೋರುತ್ತಿದ್ದ ಸಹಾನುಭೂತಿ ವ್ಚಿಕ್ವ ಸದಾ ಸ್ಕರಣೀಯ ಎಂದು ನಾಯ್ದು ಅವರು ಹೇಳಿದ್ದಾರೆ ಪ್ರಧಾನಮಂತ್ರಿ ತಮ್ಮ ಟ್ವೀಟ್ ಸಂದೇತದಲ್ಲಿ ಸ್ವಾತಂತ್ರ್ಯ ಹೋರಾಟ ಮತ್ತು ಸಂವಿಧಾನ ರಚನೆಯಲ್ಲಿ ಡಾ ರಾಜೇಂದ್ರ ಪ್ರಸಾದ್ ಅವರ ಪಾತ್ರ ಅನ್ನನ್ನ ಸರಳ ಜೀವನ ಮತ್ತು ದೀರ್ಘಾಲೋಚನೆಯ ಸಿದ್ದಾಂತ ಆಧರಿಸಿದ ಅವರ ಜೀವನ ದೇಶವಾಸಿಗಳಿಗೆ ಸ್ಪೂರ್ತಿದಾಯಕವಾಗಿದೆ ಎಂದು ತಿಳಿಸಿದ್ದಾರೆ

ಯಡಿಯೂರಪ್ಪ ಹೇಳಿದ್ದಾರೆ ಕನಕ ಜಯಂತಿ ಅಂಗವಾಗಿ ಬೆಂಗಳೂರಿನಲ್ಲಿಂದು ಕನಕ ಶ್ರೀ ಕನಕ ಗೌರವ ಹಾಗೂ ಕನಕ ಯುವ ಪುರಸ್ಕಾರವನ್ನು ಪ್ರದಾನ ಮಾಡಿ ಮಾತನಾಡಿದ ಅವರು ಸರ್ವ ಜನಾಂಗದ ಅಭಿವೃದ್ದಿಗಾಗಿ ಸರ್ಕಾರ ಕಾರ್ಯೋನ್ನುಖವಾಗಿದೆ ಎಂದರು ನಾಡಿನ ಕಲೆ ಸಾಹಿತ್ವ ಮತ್ತು ಸಂಸ್ಕೃತಿಯ ಸಂವರ್ಧನೆಗೆ ಹಿಂದೆಂದೂ ನೀಡದಷ್ಟು ಆಧ್ವತೆಯನ್ನು ಸರ್ಕಾರ ನೀಡಿದೆ ಕನ್ನಡ ಕನ್ನಡಿಗ ಮತ್ತು ಕರ್ನಾಟಕದ ಅಭಿವೃದ್ದಿಯೇ ಸರ್ವ ಕಾಲದ ಗುರಿಯಾಗಿದೆ ಎಂದು ಹೇಳಿದರು ಕನಕದಾಸರು ದಾಸ ಸಾಹಿತ್ಲದ ಸುವರ್ಣ ಯುಗದ ಪ್ರವರ್ತಕರು

ಕಂದಾಚಾರ ಮೂಢನಂಬಿಕೆ ವಿರುದ್ದ ಸಮರ ಸಾರಿದ ಸಮಾಜ ಸುಧಾರಕರಾಗಿದ್ದರು ಅವರು ಕನ್ನಡ ಸಾಹಿತ್ಯಕ್ಷೆ ನೀಡಿರುವ ಕೊಡುಗೆ ಅನನ್ನವಾದುದು ಎಂದರು

ವೆಂಕಯ್ಲನಾಯ್ತು ಕರೆ ನೀಡಿದ್ದಾರೆ ದಿವ್ಚಾಂಗರ ಅಂತಾರಾಷ್ಷೀಯ ದಿನದ ಅಂಗವಾಗಿ ವೆಂಕಯ್ಹನಾಯ್ಹು ಅವರು ತಮ್ನ ಸಂದೇಶದಲ್ಲಿ ದಿವ್ಚಾಂಗರ ಬಗ್ಗೆ ತಾರತಮ್ಯ ತೋರದಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ನ ಸಂದೇಶದಲ್ಲಿ ದಿವ್ಲಾಂಗ ವ್ಯಕ್ತಿಗಳ ಅಸಾಧಾರಣ ಸಾಮರ್ಥ್ನ ನಮ್ನೆಲ್ಲರಿಗೂ ಸ್ಪೂರ್ತಿಯಾಗಿದೆ ದಿವ್ಯಾಂಗ ಸೋದರ ಸೋದರಿಯರ ಬದುಕಿನಲ್ಲಿ ಸಕಾರಾತ್ತಕ ಬದಲಾವಣೆ ತರಲು ಅಕ್ಷೆಸಬಲ್ ಇಂಡಿಯಾ ಉಪಕ್ರಮದಿಂದ ಅನೇಕ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದ್ದಾರೆ

ಸುದ್ದಿಗೋಷ್ನಿಯಲ್ಲಿಂದು ಮಾತನಾಡಿದ ಅವರು ನೌಕಾಪಡೆಯ ಚಟುವಟಿಕೆಗಳು ಭಾರತೀಯ ಭೂಸೇನೆ ಮತ್ತು ವಾಯುಪಡೆ ಸಹಕಾರದೊಂದಿಗೆ ಮುಂದುವರೆದಿವೆ ಎಂದರು

ಮೂರು ಏಕದಿನ ಪಂದ್ಲಗಳ ಸರಣಿಯನ್ನು ಆಸ್ಸೇಲಿಯಾ ಈಗಾಗಲೇ ಗೆದ್ದುಕೊಂಡಿದೆ

ಎರಡೂ ದೇಶಗಳು ನಾಲ್ಕು ಟೆಸ್ಟ್ ಪಂದ್ವಗಳನ್ನೂ ಆಡಲಿವೆ